ಪುಣೆಯಲ್ಲಿರುವ ವಿಶ್ವದ ಅತಿದೊಡ್ಡ ಲಸಿಕಾ ತಯಾರಿಕಾ ಸಂಸ್ಥೆ ಸೆರಂ ಇನ್ಸ್ಟಿಟ್ಕೂಟ್ ಆಫ್ ಇಂಡಿಯಾಗೆ ಅವರು ಸಂಜೆ ಭೇಟಿ ನೀಡಿ ಲಸಿಕೆ ತಯಾರಿಕೆಯ ವಿಧಿ ವಿಧಾನಗಳನ್ನು ವೀಕ್ಷಿಸಿದರು ಪುಣೆಗೆ ಆಗಮಿಸುವ ಮುನ್ನ ಪ್ರಧಾನಮಂತ್ರಿ ಅವರು ಬೆಳಗ್ಗೆ ಅಹಮದಾಬಾದ್ನಲ್ಲಿರುವ ಜೈಡಸ್ ಬಯೋಟೆಕ್ ಪಾರ್ಕ್ಗೆ ಭೇಟಿ ನೀಡಿದ್ದರು ನಂತರ ಅವರು ಹೈದರಾಬಾದ್ನಲ್ಲಿರುವ ಭಾರತ್ ಬಯೋಟೆಕ್ ಸಂಸ್ಟೆಗೂ ಭೇಟಿ ನೀಡಿದ್ದರು ಅಲ್ಲಿ ಅವರು ವಿಜ್ವಾನಿಗಳ ಹೋರಾಟ ಮತ್ತು ಯಶಸ್ವಿ ಪ್ರಯೋಗಗಳಿಗೆ ಅಭಿನಂದನೆ ಸಲ್ಲಿಸಿದರು

ಈ ನಿಟ್ಟನಲ್ಲಿ ಪ್ರಧಾನಮಂತ್ರಿ ಅವರು ವಿಜ್ಞಾನಿಗಳ ಜೊತೆ ಚರ್ಚೆ ನಡೆಸಲು ಮತ್ತು ಲಸಿಕಾ ತಯಾರಿಕಾ ವಿಧಿವಿಧಾನ ವೀಕ್ಷಿಸಲು ಮೂರು ನಗರಗಳಿಗೆ ಖುದ್ದು ಭೇಟಿ ನೀಡಿದ್ದಾರೆ ದೇಶದ ಕೊರೋನಾ ಸೋಂಕಿತರಿಗೆ ಲಸಿಕೆ ಒದಗಿಸುವ ಮಾರ್ಗಸೂಚಿ ಸವಾಲು ಮತ್ತು ಸಿದ್ದತೆ ಬಗ್ಗೆ ಮೊದಲ ದೃಷ್ಷಿಕೋನ ಹೊಂದಲು ಪ್ರಧಾನಮಂತ್ರಿ ಅವರ ಈ ಭೇಟ ನೆರವಾಗಲಿದೆ ಎಂದು ಪ್ರಧಾನಮಂತ್ರಿಗಳ ಕಾರ್ಯಾಲಯ ಮಾಹಿತಿ ನೀಡಿದೆ

ಇದೇ ಮೊದಲ ಬಾರಿಗೆ ಭಾರತ ಶಾಂಘೈ ಸಹಕಾರ ಸಂಘಟನೆಯ ವರ್ಚುಯಲ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಿದೆ

ಶ್ರಧಾನಮಂತ್ರಿಗಳ ಮಟ್ಟದಲ್ಲಿ ಪ್ರತಿವರ್ಷ ನಡೆಯುವ ಶಾಂಘ್ಟೆ ಸಹಕಾರ ಸಂಘಟನೆಯ ಸಭೆಯಲ್ಲಿ ಪ್ರಾಥಮಿಕವಾಗಿ ವ್ಯಾಪಾರ ಮತ್ತು ಆರ್ಥಿಕ ಕಾರ್ಯಸೂಚಿಗಳ ಕುರಿತು ಚರ್ಚೆ ನಡೆಯಲಿದೆ ಶಾಂತಿ ಭದ್ರತೆ ವ್ಯಾಪಾರ ಆರ್ಥಿಕತೆ ಮತ್ತು ಸಂಸ್ಪತಿ ರಂಗಗಳಲ್ಲಿ ಸಹಕಾರ ಉತ್ತೇಜನಕ್ಕೆ ಇದು ಅತಿ ಮುಖ್ಜವಾದ ಪ್ರಾದೇಶಿಕ ಸಂಘಟನೆಯಾಗಿದೆ ಈ ಸಂಘಟನೆಯಲ್ಲಿ ಕ್ರಿಯಾಶೀಲ ಸಕಾರಾತ್ಗಕ ಮತ್ತು ರಚನಾತ್ಗಕ ಪಾತ್ರ ವಹಿಸುವ ಮೂಲಕ ಸಹಕಾರ ಹೆಚ್ಚಳಕ್ಷೆ ಭಾರತ ಬದ್ದವಾಗಿದೆ ಎಂದು ವಿದೇತಾಂಗ ವ್ಚವಹಾರಗಳ ಸಚಿವಾಲಯ ತಿಳಿಸಿದೆ ಕಳೆದ ವರ್ಷ ಉಜ್ಜೇಕಿಸ್ತಾನವು ಶಾಂಘೈ ಸಹಕಾರ ಸಂಘಟನೆಯ ಅಧ್ಯಕ್ಷತೆ ವಹಿಸಿತ್ತು ರಷ್ಯಾ ಚೀನಾ ಕಜಕ್ಸ್ತಾನ್ ಕಿರ್ಗಿಸ್ತಾನ್ ತಜಕೀಸ್ತಾನ್ ಮತ್ತು ಉಜ್ಜೇಕಿಸ್ತಾನ್ ರಾಷ್ಟಗಳ ಪ್ರಧಾನಮಂತ್ರಿಗಳು ಈ ಸಂಘಟನೆಯ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಆಫ್ರಾನಿಸ್ತಾನ ಅಧ್ಯಕ್ಷರು ಇರಾನ್ ಉಪಾಧ್ಯಕ್ಷರು ಬೆಲಾರಸ್ ಪ್ರಧಾನಮಂತ್ರಿ ಮತ್ತು ಮಂಗೋಲಿಯಾ ಉಪಪ್ರಧಾನಮಂತ್ರಿ ಈ ಸಭೆಯ ವೀಕ್ಷಕರಾಗಿ ಪಾಲ್ಗೊಳ್ಳಲಿದ್ದಾರೆ ತುರ್ಕ್ಮೇನಿಸ್ತಾನ್ ಸಚಿವ ಸಂಪುಟದ ಉಪಾಧ್ಯಕ್ಷರು ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ರಾಷ್ಟಪತಿ ಭವನದಲ್ಲಿರುವ ಸಮಾರಂಭಿಕ ಸೇನಾ ರಕ್ಷಾ ತುಕಡಿ ಬದಲಾವಣೆಯ ಕಾರ್ಯಕ್ರಮವನ್ನು ರಾಷ್ಟಪತಿ ರಾಮನಾತ್ ಕೋವಿಂದ್ ಇಂದು ವೀಕ್ಷಿಸಿದರು

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಜಾಗತಿಕ ಆಂದೋಲನ ಇದೀಗ ವೇಗ ಪಡೆದುಕೊಳ್ಳುತ್ತಿದೆ ಭಾರತ ವಿಶ್ವದ ತಯಾರಿಕಾ ತಾಣವಾಗಿ ರೂಪುಗೊಳ್ಳುವ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ಎಂದಿದ್ದಾರೆ

ಭತ್ತ ಖರೀದಿ ಸುಗಮವಾಗಿ ಮುಂದುವರೆದಿದೆ ಪಂಜಾಬ್ ಪರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ಉತ್ತರಾಖಂಡ ತಮಿಳುನಾಡು ಚಂಡೀಗಢ ಜಮ್ಗು ಕಾಶ್ನೀರ ಕೇರಳ ಗುಜರಾತ್ ಆಂಥ್ ಪ್ರದೇಶ ಒಡಿಶಾ ಮತ್ತು ಮಹಾರಾಷ್ಟದಲ್ಲಿ ಖರೀದಿ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಸರ್ಕಾರ ತಿಳಿಸಿದೆ

ಇದು ಒಂದು ವರ್ಷಕ್ಕೆ ಅನ್ವಯವಾಗಲಿದೆ

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳ ಅವತರಣಿಕೆಯ ಪ್ರಸಾರವಾಗಲಿದೆ

ಎರಡನೆಯ ಅಂತಾರಾಖ್ವೀಯ ಏಕದಿನ ಪಂದ್ಯ ನಾಳೆ ಪಿಡ್ನಿಯಲ್ಲಿ ನಡೆಯಲಿದೆ